ದೇಶದಲ್ಲಿ ಶ್ರದ್ದಾಭಕ್ಕಿಗಳಿಂದ ಮಿಲಾದ್ ಉನ್ ನಬಿ ಆಚರಣೆ ರಾಷ್ಟ್ರಪತಿ ಉಪರಾಷ್ಟ ಪತಿ ಪ್ರಧಾನಮಂತಿ ಶುಭ ಹಾರ್ನೈಕೆ

ಬಿಹಾರ ವಿಧಾನಸಭೆಯ ಎರಡು ಹಾಗೂ ಮೂರನೇ ಹಂತದ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳಿಂದ ಬಿರುಸಿನ ಪ್ರಚಾರ ಗುಜರಾತ್ಗೆ ಎರಡು ದಿನಗಳ ಭೇಟಿಗಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಮುಂಜಾನೆ ಅಹ್ಮದಾಬಾದ್ ತಲುಪಿದ್ದಾರೆ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಹಾಗೂ ಹಿರಿಯ ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು ನಂತರ ಮೋದಿ ಅವರು ಗಾಂಧಿ ನಗರಕ್ಕೆ ಭೇಟಿ ನೀಡಿ ನಿನ್ನೆ ನಿಧನರಾದ ಮಾಜಿ ಮುಖ್ಯಮಂತ್ರಿ ಕೇಶುಭಾಯ್ ಪಟೇಲ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು

ಏಕತಾ ಪ್ರತಿಮೆಯ ಬಳಿ ತೆರಳುವ ಮುನ್ನ ಪ್ರಧಾನಿ ಮೋದಿ ಅವರು ಹಲವು ಯೋಜನೆಗಳಿಗೆ ಚಾಲನೆ ನೀಡಿದರು ನಾಳೆ ಸರ್ದಾರ್ ವಲ್ಲಭೆ ಭಾಯ್ ಪೆಟೇಲ್ ಅವೆರ ಜನ್ನ ದಿನೋತ್ಸವದ ಅಂಗವಾಗಿ ಸ್ಟಾ ಚು ಆಫ್ ಯುನಿಟಿ ಬಳಿ ಪಟೇಲ್ ಅವರ ಪತ್ರಿಮೆಗೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ ರಾಷ್ಟೀಯ ಏಕತಾ ದಿನದ ಅಂಗವಾಗಿ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ಗುಜರಾತ್ ಪೊಲೀಸರು ನಡೆಸಲಿರುವ ಪೆರೇಡ್ನಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ

ಈ ದಿನವನ್ನು ರಾಷ್ಟೀಯ ಏಕತಾ ದಿನವೆಂದೂ ದೇಶದಾದ್ಯಂತ ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಆಕಾಶವಾಣಿ ಸುದ್ದಿ ವಿಭಾಗ ತನ್ನ ಸಂಗ್ರಹದಿಂದ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರ ಭಾಷಣದ ಆಯ್ದ ಭಾಗಗಳನ್ನು ಪ್ರಸಾರ ಮಾಡಲಿದೆ

ಕೇಂದ್ರ ಸರ್ಕಾರದ ಸಕಾಲಿಕ ಕಾರ್ಯತಂತ್ರ ಹಾಗೂ ಪರೀಕ್ಷೆ ಪತ್ತೆ ಹಾಗೂ ಚಿಕಿತ್ಪೆಯ ಪರಿಣಾಮಕಾರಿ ಅನುಷ್ಠಾನದಿಂದಾಗಿ ದೇಶದಲ್ಲಿ ಸೋಂಕಿತರು ಹೆಚ್ಚಿನ ಪ್ರಮಾಣದಲ್ಲಿ ಚೇತರಿಸಿಕೊಳ್ಳುತ್ತಿದ್ದು ಸಾವಿನ ಪ್ರಮಾಣ ಕಡಿಮೆ ಇದೆ

ದೇಶಾದ್ಯಂತ ಇಂದು ಮುಸಲ್ಮಾನ್ ಬಾಂಧವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನವಾದ ಇಂದು ಈದ್ ಮಿಲಾದ್ ಅನ್ನು ಧಾರ್ಮಿಕ ಶ್ರದ್ದಾ ಭಕ್ತಿಗಳೊಂದಿಗೆ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ

ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ದು ಹಬ್ಬದ ಸಂದರ್ಭದಲ್ಲಿ ಶುಭಕೋರಿದ್ದಾರೆ ಪ್ರವಾದಿ ಮೊಹಮ್ಮದ್ ಅವರು ಪ್ರೀತಿ ಭಾತೃತ್ವ ಹಾಗೂ ಮಾನವೀಯತೆಯ ಹಾದಿಯಲ್ಲಿ ಸಾಗಬೇಕೆಂದು ಸಂದೇಶ ಸಾರಿದ್ದಾರೆ ಎಂದು ರಾಷ್ಟ ಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಸಮಾನತೆ ಹಾಗೂ ಸಹಬಾಳ್ವೆಯ ಸಮಾಜ ನಿರ್ಮಾಣವನ್ನು ಪ್ರವಾದಿ ಮೊಹಮ್ಮದ್ ಅಪೇಕ್ಷಿಸಿದ್ದರು ಪವಿತ್ರ ಕುರಾನ್ ನಲ್ಲಿ ತಿಳಿಸಿರುವಂತೆ ಪ್ರವಾದಿ ಮೊಹಮ್ಮದ್ ಅವರ ಉಪದೇಶದಂತೆ ದೇಶದಲ್ಲಿ ಶಾಂತಿ ಹಾಗೂ ಸಮ್ಬದ್ದಿ ನೆಲಸಲಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕಾರ್ಯೋನ್ಮಖರಾಗಬೇಕು ಎಂದು ರಾಷ್ಟ್ವಪತಿ ಕರೆ ನೀಡಿದ್ದಾರೆ ಉಪರಾಷ್ಟ ಪತಿ ತಮ್ಮ ಸಂದೇಶದಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಮಾನವೀಯತೆ ಹಾಗೂ ಸರಿಯಾದ ಮಾರ್ಗವಾದ ಕರುಣೆ ಹಾಗೂ ವಿಶ್ವ ಸಹೋದರತ್ವವನ್ನು ಸಾರಿದ್ದಾರೆ ಎಂದು ತಿಳಿಸಿದ್ದಾರೆ ಕುಟುಂಬ ಹಾಗೂ ಸ್ವೇಹಿತರು ಒಟ್ಟಾಗಿ ಸೇರಲು ಹಾಗೂ ಪ್ರಾರ್ಥಿಸಲು ಮಿಲಾದ್ ಉನ್ ನಬಿ ಒಂದು ಉತ್ತಮ ಅವಕಾಶವಾಗಿದೆ ಎಂದು ತಿಳಿಸಿರುವ ನಾಯ್ಗು ಅವರು ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಸುರಕ್ಷತಾ ಮಾರ್ಗಸೂಚಿಗಳನ್ನು ಪಾಲಿಸಿ ವಿನೂತನ ರೀತಿಯಲ್ಲಿ ಹಬ್ಬ ಆಚರಿಸಬೇಕೆಂದು ಹೇಳಿದ್ದಾರೆ

ಬಿಹಾರ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಚಾರ ಭರಾಟೆ ತೀವ್ರಗೊಂಡಿದ್ಲು ಮೂರನೇ ಹಂತದ ಚುನಾವಣೆಗೂ ಪ್ರಚಾರ ಆರಂಭಗೊಂಡಿದೆ

ರಾಜ್ಯದ ವಿವಿಧ ಕಡೆ ರಾಷ್ಟೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಎನ್ಡಿಎ ಹಾಗೂ ಮಹಾಘಟಬಂಧನ್ ನಾಯಕರು ಸರಣಿ ಚುನಾವಣಾ ರ್್ಯಾಲಿಗಳನ್ನು ನಡೆಸುತ್ತಿದ್ದಾರೆ ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಹಿರಿಯ ಬಿಜೆಪಿ ನಾಯಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಜಿಪುರದಲ್ಲಿ ಪ್ರಚಾರ ಸಭೆ ನಡೆಸಿದರು

ಆದರೆ ಪ್ರತಿಪಕ್ಷಗಳು ಅದನ್ನು ಮತ್ತೆ ಪುನರಾರಂಭಿಸಲು ಪ್ರಯತ್ನಿಸುತ್ತಿವೆ ಎಂದು ಆರೋಪಿಸಿದರು ಸಿಪಿಐ ಹಾಗೂ ಸಿಪಿಐಎಂಎಲ್ ಪಕ್ಷಗಳೊಂದಿಗೆ ಆರ್ಜೆಡಿ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಇದನ್ನು ರುಜುವಾತು ಪದಿಸಿದೆ ಎಂದು ಅವರು ಆರೋಪಿಸಿದರು

ಮತ್ತೆ ಎನ್ಡಿಎ ಸರ್ಕಾರವನ್ನು ಅಧಿಕಾರಕ್ಕೆ ತಂದರೆ ರಾಜ್ಯದ ಪ್ರತಿಯೊಂದು ಕೃಷಿ ಭೂಮಿಗೂ ವಿದ್ಯುತ್ ಕಲ್ಸಿಸಲಿದೆ ಗ್ರಾಮಗಳಲ್ಲಿ ಸೋಲಾರ್ ದೀಪಗಳನ್ನು ಒದಗಿಸಲಿದೆ ಎಂದು ಹೇಳಿದರು ಆರ್ಜೆಡಿಯ ನಾಯಕ ತೇಜಸ್ವಿಯಾದವ್ ಬಿಹಾರವನ್ನು ನಿಯಂತ್ರಿಸುವ ಶಕ್ತಿ ನಿತೀಶ್ಕುಮಾರ್ ಹೊಂದಿಲ್ಲ ಎಂದು ಆರೋಪಿಸಿದರು ಪ್ರಸಕ್ತ ಸರ್ಕಾರವನ್ನು ಬದಲಾಯಿಸಲು ಜನರು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದರು ಎಡಪಕ್ಷಗಳ ನಾಯಕರಾದ ಸೀತಾರಾಮ್ ಯೆಚೂರಿ ಡಿ ರಾಜಾ ಹಾಗೂ ಕವಿತಾ ಕ್ಪಷ್ಣನ್ ನಿತೀಶ್ಕುಮಾರ್ ಸರ್ಕಾರ ಹೋಗಬೇಕು ಬಿಹಾರದಲ್ಲಿ ಹೊಸ ಸರ್ಕಾರ ರಚಿಸುವಲ್ಲಿ ಎಡಪಕ್ಷಗಳು ನಿರ್ಣಾಯಕ ಪಾತ್ರ ವಹಿಸಲಿವೆ ಎಂದು ಹೇಳಿದ್ದಾರೆ ದೇಶದ ಎಲ್ಲಾ ರೈಲ್ವೆ ವಲಯಗಳಲ್ಲಿ ಮಹಿಳಾ ಪ್ರಯಾಣಿಕರ ಸುರಕ್ಷತೆ ಹಾಗೂ ಭದ್ರತೆಗಾಗಿ ಮೇರೀ ಸಹೇಲಿ ಎಂಬ ವಿಶೇಷ ಉಪಕ್ರಮವನ್ನು ರೈಲ್ವೆ ಇಲಾಖೆ ಆರಂಭಿಸಿದೆ ರೈಲುಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಪ್ರಯಾಣದ ಆರಂಭದಿಂದ ತಲುಪುವ ಸ್ಥಳದವರೆಗೆ ಭದ್ರತೆ ಹಾಗೂ ಸುರಕ್ಷತೆ ಕಲ್ಪಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ ಈ ಉಪಕ್ರಮವನ್ನು ಪ್ರಾಯೋಗಿಕವಾಗಿ ಆಗ್ನೇಯ ರೈಲ್ವೆ ವಿಭಾಗದಲ್ಲಿ ಸೆಪ್ಟೆಂಬರ್ನಲ್ಲಿ ಆರಂಭಿಸಲಾಗಿತ್ತು ಈ ಉಪಕ್ರಮಕ್ಕೆ ಮಹಿಳಾ ಪ್ರಯಾಣಿಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಎಲ್ಲಾ ರೈಲ್ವೆ ವಲಯಗಳಿಗೆ ವಿಸ್ತರಿಸಲಾಗಿದೆ

ಜಮ್ಮು ಮತ್ತು ಕಾಶ್ಟೀರದ ಮೂವರು ಯುವ ಬಿಜೆಪಿ ಕಾರ್ಯಕರ್ತರಾದ ಫೈದ ಹುಸೇನ್ ಇಟೂ ಉಮರ್ ರಷೀದ್ ಬೇಗ್ ಹಾಗೂ ಉಮರ್ ಹುಸೇನ್ ಅವರ ಹತ್ಯೆಯನ್ನು ಪ್ರಧಾನಮಂತ್ರಿ ನರೇಂದ್ರಮೋದಿ ಖಂಡಿಸಿದ್ದಾರೆ ತಮ್ಮ ಟ್ವೀಟ್ನಲ್ಲಿ ಪ್ರಧಾನಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅವರು ಅತ್ಯುತ್ತಮ ಕೆಲಸ ಮಾಡುತ್ತಿದ್ದ ಯುವಕರಾಗಿದ್ದರು ಎಂದು ಸ್ಟರಿಸಿ ಅವರ ಕುಟುಂಬವರ್ಗದವರಿಗೆ ತಮ್ಮ ಸಾಂತ್ವನಗಳನ್ನು ತಿಳಿಸಿದ್ದಾರೆ ಅಬುಧಾಬಿಯಲ್ಲಿಂದು ನಡೆಯಲಿರುವ ಐಪಿಎಲ್ ಟ್ಲೆಂಟಿ ಟ್ಲೆಂಟಿ ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಕನ್ನಡಿಗ ಕೆ

ರಾಹುಲ್ ನೇತ್ವತ್ವದ ಕಿಂಗ್ಪ್ ಇಲೆವೆನ್ ಪಂಜಾಬ್ ಹಾಗೂ ರಾಜಸ್ಥಾನ ರಾಯಲ್ಪ್ ತಂಡಗಳು ಮುಖಾಮುಖಿಯಾಗಲಿವೆ